ವಿಶ್ವಸಂಸ್ಥೆ ಪಾಕಿಸ್ತಾನ ಮೂಲದ ಜೈಷ್ ಎ ಮೊಹ್ಮದ್ ಸಂಘಟನೆಯ ಮುಖ್ಯಸ್ಡ ಮಸೂದ್ ಅಜರ್ನನ್ನು ಜಾಗತಿಕ ಭಯೋತ್ಪಾದಕನೆಂದು ಫೋಷಿಸಿರುವುದನ್ನು ಸ್ವಾಗತಿಸಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಈ ಕ್ರಮ ಭಯೋತ್ಸಾದನೆ ಮತ್ತು ಅದಕ್ಕೆ ಬೆಂಬಲ ನೀಡುವವರ ವಿರುದ್ದ ಹೋರಾಡುವ ನಿಟ್ಟಿನಲ್ಲಿ ಅಂತಾರಾಷ್ಟೀಯ ಸಮುದಾಯ ಕೈಗೊಂಡ ದಿಟ್ಟ ನಿರ್ಧಾರವನ್ನು ಪ್ರದರ್ಶಿಸುತ್ತದೆ ಎಂದರು

ಅಜರ್ನನ್ನು ಜಾಗತಿಕ ಭಯೋತ್ವಾದಕನೆಂದು ಘೋಷಿಸುವ ಪ್ರಸ್ತಾವವನ್ನು ತಡೆಹಿಡಿಯುವಂತೆ ಮುಂದಿಟ್ಟಿದ್ದ ಪ್ರಸ್ತಾವವನ್ನು ಚೀನಾ ಹಿಂಪಡೆದ ನಂತರ ವಿಶ್ವಸಂಸ್ಡೆಯ ಅನುಮೋದನಾ ಸಮಿತಿ ಅಜರ್ನನ್ನು ಜಾಗತಿಕ ಭಯೋತ್ವಾದಕನೆಂದು ಘೋಷಿಸಿರುವುದು ಭಾರತಕ್ಕೆ ಸಿಕ್ಕ ಅತಿದೊಡ್ಡ ರಾಜತಾಂತ್ರಿಕ ಗೆಲುವಾಗಿದೆ ಭಾರತದ ರಾಯಭಾರಿ ಮತ್ತು ವಿಶ್ವಸಂಸ್ಥೆಯಲ್ಲಿನ ಕಾಯಂ ಪ್ರತಿನಿಧಿ ಸೈಯದ್ ಅಕ್ಟರುದ್ದೀನ್ ಈ ನಿರ್ಣಯಕ್ಕೆ ಎಲ್ಲ ದೊಡ್ಡ ಮತ್ತು ಸಣ್ಣ ದೇಶಗಳು ಒಗ್ಗೂಡಿವೆ ಅವುಗಳ ಬೆಂಬಲಕ್ಕೆ ಭಾರತ ಸದಾ ಅಭಾರಿಯಾಗಿರುತ್ತದೆ ಎಂದು ಹೇಳಿದ್ದಾರೆ ವಿಶ್ವಸಂಸ್ಥೆಯ ಪ್ರಕಟಣೆ ನಂತರ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು ಇದು ಮಹತ್ವದ ನಿರ್ಧಾರ ಎಂದು ಪ್ರತಿಕ್ರಿಯಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಶ್ವಸಂಸ್ಡೆಯ ನಿರ್ಣಯ ಭಯೋತ್ವಾದನೆ ವಿರುದ್ದ ಹೋರಾಟಕ್ಕೆ ನಡೆಸುತ್ತಿರುವ ಭಾರತೀಯರಿಗೆ ಸಿಕ್ಕ ದೊಡ್ಡ ಗೆಲುವು ಎಂದು ಹೇಳಿದ್ದಾರೆ

ಅಂತಾರಾಷ್ಟೀಯ ಸಮುದಾಯ ವಿಶ್ವಸಂಸ್ದೆಯ ನಿರ್ಧಾರವನ್ನು ಸ್ವಾಗತಿಸಿದ್ದು ಪಾಕಿಸ್ತಾನ ತನ್ನ ನೆಲೆದಿಂದ ಭಯೋತ್ಸಾದನೆಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಸುಸ್ತಿರ ಪ್ರಯತ್ತಗಳನ್ನು ಕ್ಷೆಗೊಳ್ಳಬೇಕೆಂದು ಆಗ್ರಹಿಸಿವೆ

ಆಸ್ತಿಗಳ ಮುಟ್ಟುಗೋಲು ಮತ್ತು ಶಸ್ತಾಸ್ತ್ರ ನಿಷೇಧ ಆದೇಶಗಳನ್ನು ಜಾರಿಗೊಳಿಸಬೇಕು ಎಂದು ಹೇಳಿದೆ ಬ್ರಿಟನ್ನ ವಿದೇಶಾಂಗ ಮತ್ತು ಕಾಮನ್ ವೆಲ್ತ್ ಕಚೇರಿ ಕೂದ ದಕ್ಷಿಣ ಏಷ್ಯಾ ಪ್ರಾಂತ್ಯಕ್ಕೆ ಇದೊಂದು ಸಕಾರಾತ್ಮಕ ಬೆಳವಣಿಗೆಯಾಗಿದೆ ಎಂದು ಹೇಳಿದೆ ಫ್ರಾನ್ಸ್ ಈ ನಿರ್ಧಾರ ತನ್ನ ಪ್ರಯತ್ನಗಳನ್ನು ಯಶಸ್ವಿಗೊಳಿಸಿದೆ ಎಂದು ಹೇಳಿದೆ ಕಳೆದ ಫೆಬ್ರವರಿಯಲ್ಲಿ ಪುಲ್ವಾಮಾ ದಾಳಿಯಲ್ಲಿ ಳಂ ಸಿಆರ್ಪಿಎಫ್ ಯೋಧರು ಬಲಿಯಾದ ನಂತರ ಫ್ರಾನ್ಸ್ ಅಮೆರಿಕಾ ಮತ್ತು ಬ್ರಿಟನ್ ಅಜರ್ನನ್ನು ಜಾಗತಿಕ ಭಯೋತ್ವಾದಕನೆಂದು ಘೋಷಿಸಬೇಕು ಎಂದು ಪ್ರಸ್ತಾವ ಮಂಡಿಸಿದ್ದವು ಜೈಷ್ ಎ ಮೊಹಮ್ಮದ್ ದಾಳಿಯ ಹೊಣೆಯನ್ನು ಹೊತುಕೊಂಡಿತ್ತು ಆದರೆ ಅಜರ್ನನ್ನು ಜಾಗತಿಕ ಭಯೋತ್ವಾದಕನೆಂದು ಘೋಷಿಸುವ ಪ್ರಸ್ತಾವಕ್ಕೆ ಚೀನಾ ತಾಂತ್ರಿಕ ಅಡ್ಡಿ ಉಂಟು ಮಾಡಿತ್ತು ಆನಂತರ ಅಮೆರಿಕ ಫ್ರಾನ್ಸ್ ಮತ್ತು ಬ್ರಿಟನ್ ಅವುಗಳ ಪ್ರಸ್ತಾವವನ್ನು ಒಪ್ಸುವುದಾಗಿ ಹೇಳಿ ತಾನು ಒಡ್ಡಿದ್ದ ತಾಂತ್ರಿಕ ಅಡಚಣೆಯನ್ನು ಚೀನಾ ವಾಪಸ್ ಪಡೆದಿತ್ತು

ಆಯೋಗ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಯಿಂದ ವರದಿ ತರಿಸಿಕೊಂಡ ಬಳಿಕ ನೀತಿ ಸಂಹಿತೆ ಉಲ್ಲಂಘನೆ ಆಗಿದೆಯೇ ಇಲ್ಲವೇ ಎಂಬ ಬಗ್ಗೆ ಸವಿವರವಾಗಿ ಪರಿಶೀಲಿಸಲಾಗಿದೆ ಎಂದು ಹೇಳಿದೆ ಪ್ರಧಾನಿ ಅವರ ಭಾಷಣದ ಧ್ನನಮುದ್ರಿಕೆಯನ್ನು ಸಂಪೂರ್ಣವಾಗಿ ಆಲಿಸಲಾಗಿದ್ದು ಅದರಲ್ಲಿ ಅವರು ಯಾವುದೇ ರೀತಿಯಲ್ಲೂ ಸಂಹಿತೆ ಉಲ್ಲಂಘಿಸಿಲ್ಲ ಎಂದು ಆಯೋಗ ಸ್ಪಷ್ಟಪದಿಸಿದೆ ಈ ಮಧ್ಯೆ ಆಯೋಗ ಮಧ್ಯಪ್ರದೇಶದ ಶಾದೋಲ್ನಲ್ಲಿ ಪ್ರಧಾನಿ ವಿರುದ್ದ ಮಾಡಿರುವ ಆರೋಪಗಳ ಕುರಿತಂತೆ ಕಾಂಗೈಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರಿಗೆ ಶೋಕಾಸ್ ನೋಟಿಸ್ ಜಾರಿಗೊಳಿಸಿದೆ

ಇದಲ್ಲದೆ ಅಹಮದಾಬಾದ್ನಲ್ಲಿ ಚುನಾವಣಾ ಸಭೆಯಲ್ಲಿ ಭಾಗವಹಿಸಿದ್ದ ಕಾಂಗ್ರೆಸ್ ನಾಯಕ ಮತ್ತು ಪಂಜಾಬ್ನ ಸಚಿವ ನವಜೋತ್ ಸಿಂಗ್ ಸಿಧು ಅವರೂ ಸಹ ಪ್ರಧಾನಮಂತ್ರಿ ಬಗ್ಗೆ ಮಾಡಿರುವ ಆರೋಪಗಳ ಕುರಿತು ಚುನಾವಣಾ ಆಯೋಗ ಶೋಕಾಸ್ ನೋಟಿಸ್ ನೀಡಿದೆ

ಇಂದು ಸಂಜೆ ಳ ಗಂಟೆಯಿಂದ ಮೂರು ದಿನಗಳ ಕಾಲ ಅನ್ವಯವಾಗುವಂತೆ ಸೂರತ್ ಕಾಂಗ್ರೆಸ್ ಅಧ್ಯಕ್ಷ ಬಾಬು ಭಾಯ್ ರೈಕ ಅವರಿಗೆ ಚುನಾವಣಾ ಪ್ರಚಾರ ಕೈಗೊಳ್ಳದಂತೆ ಆಯೋಗ ನಿಷೇಧಿಸಿದೆ ರೈಕ ಕಳೆದ ತಿಂಗಳು ಪಕ್ಷದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾದುವಾಗ ಅಶ್ವೀಲ ಪದ ಬಳಕೆ ಮಾಡಿದ್ದರು ಎನ್ನಲಾಗಿದೆ

ಆದರೆ ಆ ಭರವಸೆಯನ್ನು ಈಡೇರಿಸಿಲ್ಲ ಎಂದು ಟೀಕಿಸಿದರು ಎನ್ಡಿಎ ಸರ್ಕಾರ ಸಮರೋಪಾದಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ಕಾಂಗ್ರೆಸ್ ಎಲ್ಲ ಅಭಿವೃದ್ದಿ ಯೋಜನೆಗಳಿಗೂ ಅಡ್ಡಗಾಲು ಹಾಕುವ ತನ್ನ ಸಂಸ್ಕೃತಿಯನ್ನು ಮುಂದುವರಿಸುತ್ತಿದೆ ಎಂದು ಪ್ರಧಾನಿ ಹೇಳಿದರು

ಅವರು ಮಧ್ಯಪ್ರದೇಶದ ಹೊಶಂಗಾಬಾದ್ ಜಿಲ್ಲೆಯ ಪಿಪರಿಯಾದಲ್ಲಿ ಚುನಾವಣಾ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಕಾಂಗ್ರೆಸ್ ರೈತರ ಸಾಲಮನ್ನಾಗೆ ಸಹಾಯ ಮಾಡಲು ಹೊಸ ಕಾನೂನು ರೂಪಿಸಲಿದೆ ಮತ್ತು ರೈತರಿಗಾಗಿ ಪ್ರತ್ಯೇಕ ಬಜೆಟ್ ಮಂಡಿಸಲಿದೆ ಎಂದು ಹೇಳಿದ್ದಾರೆ

ಚಂಡಮಾರುತ ಅಪ್ಪಳಿಸಿದ ನಂತರ ಅದು ಖೋರ್ದಾ ಕಟಕ್ ಜಜ್ಪುರ್ ಬಾರ್ದಕ್ ಬಾಲ್ಪೂರ್ ಜಿಲ್ಲೆಗಳನ್ನು ಹಾದು ಪಶ್ಚಿಮ ಬಂಗಾಳ ಪ್ರವೇಶಿಸಲಿದೆ ಅಲ್ಲಿನ ಗಂಜಾಂ ಗಜಪತಿ ಮತ್ತು ಜಗತ್ಸಿಂಗ್ಪುರ್ ಜಿಲ್ಲೆಗಳಲ್ಲಿ ಭಾರಿ ಹಾನಿಯಾಗುವ ಮುನ್ಪೂಚನೆ ದೊರೆತಿರುವುದರಿಂದ ಕಟ್ಟೆಚ್ಚರ ಘೋಷಿಸಲಾಗಿದೆ ರಾಷ್ಟೀಯ ವಿಕೋಪ ನಿರ್ವಹಣಾ ಪಡೆ ಹೈಅಲರ್ಟ್ ಫೋಷಿಸಿದ್ದು ಸರ್ವ ರೀತಿಯಲ್ಲೂ ಸನ್ನದ್ದವಾಗಿದೆ ಎನ್ಡಿಆರ್ಎಫ್ ಬೆಳವಣಿಗೆಯನ್ನು ಗಂಭೀರವಾಗಿ ಗಮನಿಸುತ್ತಿದ್ದು ಪ್ರತಿಕೂಲ ಪರಿಸ್ಥಿತಿ ಉಂಟಾದರೆ ಸ್ಥಳೀಯ ಆಡಳಿತಕ್ಕೆ ನೆರವು ನೀಡಲು ಸಜ್ಜಾಗಿದೆ

ಫನಿ ಚಂಡಮಾರುತ ಎದುರಿಸಲು ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಲು ನಿರ್ದೇಶಿಸಲಾಗಿದೆ ಎಂದು ಸಂಪುಟ ಕಾರ್ಯದರ್ಶಿ ಪಿ

ಪೊಲೀಸರ ಪ್ರಕಾರ ಕೊಲಂಬೋದ ಶಾಂಗ್ರಿಲಾ ಹೊಟೇಲ್ನಲ್ಲಿ ಜಹ್ರಾನ್ ಕಾಸಿಂ ನೇತೃತ್ವದಲ್ಲಿ ಆತ್ಮಾಹತ್ಯಾ ಬಾಂಬ್ ದಾಳಿ ನಡೆಸಲಾಗಿದೆ